ಮೂಲಕ ರಾಷ್ಟಕ್ಕೆ ಸಮರ್ಪಿಸಲಿರುವ ರೈಲ್ವೆ ಸಚಿವ ಪಿಯೂಶ್ ಗೋಯಲ್

ರಾಜ್ಯಗಳ ವಿಧಾನಸಭೆ ಚುನಾವಣೆ ಕುರಿತು ಸಮಾಲೋಚನೆ

ಐದು ಟ್ರಲಿಯನ್ ಡಾಲರ್ ಆರ್ಥಿಕತೆ ಮೀರಿದ ಕೇಂದ್ರ ಬಜೆಟ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್

ಆಸ್ಸೇಲಿಯಾ ಓಪನ್ ಟೆನಿಸ್ ಪುರುಷರ ಸಿಂಗಲ್ಲ್ ಫೈನಲ್ನಲ್ಲಿಂದು ನಂಬರ್ ಒನ್ ಆಟಗಾರ ನೊವಾಕ್ ಜೊಕೊವಿಚ್ ಮತ್ತು ಡ್ಲಾನಿಲ್ ಮೆಡ್ವೆಡೇವ್ ಪ್ರಶಸ್ತಿಗಾಗಿ ಸೆಣಸು ಹೆಡ್ ಕರ್ನಾಟಕದ ತುಮಕೂರು ಜಲ್ಲೆಯಲ್ಲಿ ಬರುವ ಗುಬ್ಲಿ ನಿಟ್ನೂರು ನಡುವಿನ ಜೋಡಿ ರೈಲು ಮಾರ್ಗವನ್ನು ಇಂದು ವಿಡಿಯೋ ಕಾಸ್ಫರೆನ್ಸ್ ಮೂಲಕ ರೈಲ್ವೆ ಸಚಿವ ಪಿಯೂಶ್ ಗೋಯಲ್ ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ ದೆಷಲಿಯ ರೇಲ್ ಭವನದಿಂದ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದೇ ವೇಳೆ ಗುಬ್ಬ ರೈಲು ನಿಲ್ದಾಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಸಣ್ಣ ನೀರಾವರಿ ಸಚಿವ ಜೆ ಸಿ ಮಾಧುಸ್ವಾಮಿ ಸಂಸದ ಜಿ

ಬಸವರಾಜ್ ಶಾಸಕರಾದ ಎಸ್

ತ್ರೀನಿವಾಸ್ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಕಾಂತರಾಜು ಚೆದಾನಂದ ಗೌಡ ಮತ್ತು ವೈಎ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಗಣ್ಣರು ಭಾಗವಹಿಸಲಿದ್ದಾರೆ

ರಾಷ್ಷೀಯ ಪದಾಧಿಕಾರಿಗಳಲ್ಲದೇ ರಾಜ್ಯಗಳ ಬಿಜೆಪಿಯ ಉಸ್ತುವಾರಿಗಳು ರಾಜ್ಯಾಧ್ಯಕ್ಷರುಗಳು ಮತ್ತು ಇನ್ನಿತರೆ ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಇಂದು ನಡೆಯಲಿರುವ ಬಿಜೆಪಿ ಸಭೆ ಹಿನ್ನೆಲೆಯಲ್ಲಿ ಪಕ್ಷದ ಅಧ್ಯಕ್ಷ ಜೆ

ನಡ್ಡಾ ಅವರು ನಿನ್ನೆ ಪಕ್ಷಗಳ ಸಂಘಟನೆಗಳ ಜತೆ ಸಭೆ ನಡೆಸಿದರು ಇಂದಿನ ಸಭೆಯ ಮುಖ್ಯಾಂಶಗಳಿಗೆ ಸಂಬಂಧಿಸಿದಂತೆ ಅವರು ಸಮಾಲೋಚನೆ ನಡೆಸಿದರು ಮುಂಬರುವ ಪ್ಲಿಮ ಬಂಗಾಳ ಅಸ್ಲಾಂ ಹಾಗೂ ಇನ್ನಿತರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಮತ್ತು ನೂತನ ಕ್ಲಷಿ ಕಾಯ್ಲೆಗಳ ವಿರುದ್ದ ನಡೆಯುತ್ತಿರುವ ರೈತರ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಇಂದಿನ ಸಭೆ ಆಯೋಜಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಅಸ್ವಾಂ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ ಅಸ್ಸಾಂನ ಧೇಮಾಜಿ ಸಮೀಪದ ಸಿಲಾಪತರ್ನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಪ್ರಮುಖ ತೈಲ ಮತ್ತು ಅನಿಲ ಯೋಜನೆಗಳನ್ನು ದೇಶಕ್ಕೆ ಸಮರ್ಪಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಇಂಜಿನಿಯರಿಂಗ್ ಕಾಲೇಜು ಕಟ್ಟಡ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ನಂತರ ಅವರು ಪಶ್ಚಿಮ ಬಂಗಾಳದ ಹೂಗ್ನಿ ಜಿಲ್ಲೆಯಲ್ಲಿ ಹಲವಾರು ರೈಲು ಯೋಜನೆಗಳನ್ನು ಉದ್ವಾಟಸಲಿದ್ದಾರೆ ನೊವಾಪುರದಿಂದ ದಕ್ಷಿಣೇಶ್ವರದವರೆಗೆ ಮೆಟ್ರೋ ರೈಲು ಯೋಜನೆ ವಿಸ್ತರಣೆಯನ್ನು ಅವರು ಉದ್ವಾಟಿಸಲಿದ್ದಾರೆ

ಅಲ್ಲಿ ಅವರು ಪಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ ಇಂದು ಅಂತಾರಾಷ್ಷೀಯ ಮಾತ್ವಭಾಷಾ ದಿನ

ಈ ದಿನದ ಅಂಗವಾಗಿ ಟ್ಲೀಟ್ ಮಾಡಿರುವ ಉಪರಾಷ್ಲಪತಿ ಎಂ ವೆಂಕಯ್ಲನಾಯ್ದು ನಾವು ಮಾತ್ಯಭಾಷೆಯನ್ನು ಪ್ರಾಥಮಿಕ ತಿಕ್ಷಣದಿಂದ ಆಡಳಿತದವರೆಗೆ ಎಲ್ಲಾ ಸ್ತರಗಳಲ್ಲಿ ಬಳಸಲು ಉತ್ತೇಜಸಬೇಕು ನಮ್ನ ಸ್ಫಜನತೀಲ ಕಲ್ಲನೆ ಮತ್ತು ಚಿಂತನೆಗಳನ್ನು ನಮ್ನ ಸ್ತಂತ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸಲು ನಾವು ಪ್ರೋತ್ಪಾಹಿಸಬೇಕು ಮಾತ್ರಭಾಷೆ ಕೇವಲ ಸಂವಹನ ಮಾಧ್ಯಮ ಅಕ್ಷೇ ಆಗಿರದೆ ನಮ್ನ ಸಂಪ್ರದಾಯ ಮತ್ತು ನಮ್ನ ಸಾಮಾಜಕ ಸಾಂಸ್ತತಿಕ ಪರಿಚಯದೊಂದಿಗೆ ಬೆಸೆಯುತ್ತದೆ ಎಂದು ಉಪರಾಷ್ಟಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ಚೆನ್ನೈನಲ್ಲಿ ನಿನ್ನೆ ನಡೆದ ಸಮಾರಂಭವೊಂದರಲ್ಲಿ ಮಾತನಾಡಿದ ಅವರು ವಿಶ್ವದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳ ಬಗ್ಗೆ ಪಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ತೀರ್ಮಾನಿಸಬೇಕಿದೆ ಇಂಧನದ ಬೆಲೆ ಜಾಗತಿಕ ವಿಷಯವಾಗಿದೆ ಎಂದು ಅವರು ಹೇಳಿದರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ ಏಕರೂಪದ ತರ್ಕಬದ್ದಗೊಳಿಸುವಿಕೆಯ ಕುರಿತಂತೆ ಕೇಂದ್ರ ಮತ್ತು ರಾಜ್ಯಗಳು ಚರ್ಚಿಸಬೇಕಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು ಭಾರತವನ್ನು ಕಲ್ಲಾಣ ರಾಜ್ಯವೆಂದು ಬಣ್ಣಿಸಿದ ಪಣಕಾಸು ಸಚಿವರು ಆರೋಗ್ಯ ಮತ್ತು ಶಿಕ್ಷಣವನ್ನು ಸರ್ಕಾರ ನೋಡಿಕೊಳ್ಳಲಿದ್ದು ಕಾನೂನುಬದ್ದ ಸಂಪತ್ತು ಸೃಷ್ಷಿಗೆ ದೆಂಬಲ ನೀಡುತ್ತದೆ ತೆಂಗೆ ಮಾರ್ಗಗಳು ವಿಸ್ತಾರವಾಗದಿದ್ದರೆ ಅಭಿವೃದ್ದಿ ಅಥವಾ ಸುಧಾರಣೆ ನಡೆಯಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು

ವಿರಾಟ್ ಕೊಟ್ನ ನಾಯಕ ರೋಹಿತ್ ಶರ್ಮಾ ಕೆ ಎಲ್ ರಾಹುಲ್ ಶಿಖರ್ ಧವನ್ ತ್ರೇಯಸ್ ಐಯ್ನರ್ ಸೂರ್ಯ ಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಲ ರಿಷಬ್ ಪಂಥ್ಲಿ ಈಶನ್ ಕಿಶನ್ ಯಜುವೇಂದ್ರ ಚಹಲ್ ವರುಣ್ ಚಕವರ್ತಿ ಅಕ್ಷರ್ ಪಟೇಲ್ ವಾಷಿಂಗ್ ಟನ್ ಸುಂದರ್ ರಾಹುಲ್ ಟೇವಾಟಯ ಟಿ

ಟೂರ್ನಿಯಲ್ಲಿ ಅತ್ತುತ್ತಮ ಪ್ರದರ್ಶನ ನೀಡುತ್ತಿರುವ ಹಾಲಿ ಚಾಂಪಿಯನ್ ನೋವಾಕ್ ಜೊಕೊವಿಚ್ ಪ್ರಶಸ್ತಿ ಗೆಲ್ಲುವ ನೆಚ್ಚನ ಆಟಗಾರರಾಗಿದ್ದರೆ ಮತ್ತೊಂದೆಡೆ ಮೊದಲ ಗ್ರಾನ್ಸ್ಲಾಮ್ ಮೇಲೆ ಕಣ್ಣಿಟ್ಲರುವ ಮೆಡ್ಡಡೕವ್ ಸಹ ಎದುರಾಳಿಗೆ ಕಠಿಣ ಸವಾಲು ನೀಡುವಷ್ನು ಸಮರ್ಥರಿದ್ದಾರೆ ಹೀಗಾಗಿ ಫೈನಲ್ ಪಂದ್ಯ ರೋಚಕ ಪೈಪೋಟಿಯಿಂದ ಕೂಡಿರುವ ನಿರೀಕ್ಷೆಯಿದೆ